ಮಸ್ತತ್ನಲ್ಲಿ ನಡೆಯುತ್ತಿರುವ ಏಷಿಯನ್ ಚಾಂಪಿಯನ್ನ್ ಟ್ರೋಫಿ ಪಂದ್ನಾವಳಿಯ ಅಂತಿಮ ರೌಂಡ್ ರಾಬಿನ್ ಪಂದ್ನದಲ್ಲಿ ಇಂದು ರಾತ್ರಿ

ಇದೇ ಸಂದರ್ಭದಲ್ಲಿ ನಾನಲ್ಲ ನಾವು ಎಂಬ ಪೋರ್ಟಲ್ ಮತ್ತು ಮೊಬ್ಲೆಲ್ ಆಪ್ನ್ನು ಪ್ರಧಾನಮಂತ್ರಿ ಬಿಡುಗಡೆ ಮಾಡಲಿದ್ದಾರೆ ಈ ಪೋರ್ಟಲ್ ಸಮಾಜಕಾಗಿ ವ್ಯಕ್ತಿ ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯನಿರ್ವಹಿಸಲಿದ್ದು ಸಮಾಜ ಸೇವೆ ಹಾಗೂ ವಿವಿಧ ಸಮಾಜ ಸುಧಾರಣಾ ಕ್ರಮಗಳ ಕುರಿತಂತೆ ಮಾಹಿತಿ ತಂತ್ರಜ್ಞಾನ ವ್ಯಕ್ಲಿಪರರು ಮತ್ತು ವಿವಿಧ ಸಂಘ ಸಂಸ್ನೆಗಳನ್ನು ಏಕ ವೇದಿಕೆಗೆ ತರುವುದು

ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣಾ ಸಿದ್ಗತೆ ಹಾಗೂ ಕಾನೂನು ಮತ್ತು ಸುವ್ನವಶ್ಲೆ ಪರಿಸ್ಥಿತಿ ಕುರಿತು ಕೇಂದ್ರ ಚುನಾವಣಾ ಆಯೋಗ ನಿನ್ನೆ ಪರಾಮರ್ಶೆ ನಡೆಸಿತು ಮುಖ್ಯ ಚುನಾವಣಾ ಆಯುಕ್ತ ಓ

ಜಲ್ಲಾ ಚುನಾವಣಾಧಿಕಾರಿಗಳು ಹೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು ರಾಜ್ಯದಲ್ಲಿ ಮುಕ್ಲ ಮತ್ತು ಶಾಂತಿಯುತ ಚುನಾವಣೆ ನಡೆಸಲು ಅಧಿಕಾರಿಗಳು ವ್ಯಕ್ತಿಪರತೆಯಿಂದ ಮತ್ತು ವಸ್ತುನಿಷ್ಠವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯ ಚುನಾವಣಾ ಆಯುಕ್ಕರು ಸೂಚಿಸಿದರು

ಅಂತಾರಾಷ್ಟೀಯ ಸಹಕಾರ ಹೆಚ್ಚಸುವಿಕೆ ಜಾಗತಿಕ ಆರ್ಥಿಕ ಬೆಳವಣಿಗೆ ಹೆಚ್ಚಳ ಮತ್ತು ಭಾರತದಲ್ಲಿ ಮಾನವ ಶಕ್ತಿಯ ಅಭಿವೃದ್ದಿ ವೇಗ ಹೆಚ್ಚಳಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಪ್ರಧಾನಿಯವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಭಾರತದ ಮತ್ತು ಜಾಗತಿಕ ಆರ್ಥಿಕತೆಯ ಅಭಿವೃದ್ಧಿ ಬಡವ ಹಾಗೂ ್ರೀಮಂತರ ಆರ್ಥಿಕ ಹಾಗೂ ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡಿದ ಮೋದಿಸೋಮಿಕ್ಸ್ ಇನ್ನಿತರ ಚಟುವಟಕೆ ಹಾಗೂ ಬದ್ದತೆಯನ್ನು ಪರಿಗಣಿಸಿ ಪ್ರಶಸ್ತಿ ಸಮಿತಿ ಪ್ರಧಾನಮಂತ್ರಿ ಮೋದಿ ಅವರನ್ನು ಆಯ್ಲೆ ಮಾಡಿದೆ ಭ್ರಷ್ಟಚಾರ ವಿರೋಧಿ ತ್ರಮಗಳ ಮತ್ತು ಪ್ರದರ್ಶನಗಳ ಮೂಲಕ ಸ್ವಚ್ದ ಸರ್ಕಾರ ನಡೆಸಿರುವ ಮೋದಿ ಅವರ ಉದ್ದೇಶವನ್ನು ಸಮಿತಿ ಶ್ಲಾಘಿಸಿದೆ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಸ್ಥಾಪನೆಗೆ ಪ್ರಧಾನಮಂತ್ರಿ ಮೋದಿ ಅವರು ಮೋದಿ ಡಾಕ್ಷಿನ್ ಹಾಗೂ ಆ್ಹಕ್ಸ್ ಈಸ್ಟ್ ಪಾಲಿಸಿ ಅಡಿ ಭಾರತ ಮತ್ತು ವಿಶ್ವದ ಇತರ ರಾಷ್ಟಗಳೊಂದಿಗೆ ಕೈಗೊಂಡ ಸಕಾರಾತ್ಮಕ ವಿದೇಶಾಂಗ ನೀತಿ ಬಗ್ಗೆಯೂ ಸಮಿತಿ ಪ್ರಶಂಸೆ ವ್ಯಕ್ತ ಪಡಿಸಿದೆ ದಕ್ಷಿಣ ಕೊರಿಯಾದೊಂದಿಗೆ ಆಳವಾದ ಸಹಭಾಗಿತ್ವ ಹೊಂದಿರುವ ಭಾರತದ ಪ್ರಧಾನಿ ಈ ಪ್ರತಿಷ್ಠಿತ ಗೌರವನ್ನು ಪಡೆಯುತ್ತಿರುವುದಕ್ಕೆ ಸಮಿತಿ ಸಂತಸ ವ್ಯಕ್ತ ಪಡಿಸಿತು

ಭಾರತ ಮತ್ತು ಯುನ್ನೆಟೆಡ್ ಅರಬ್ ಎಮಿರೇಟ್ಸ್ ಯುಎಇ ನಡುವಣ ಐತಿಹಾಸಿಕ ಮತ್ತು ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧನೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಬುದಾಭಿ ರಾಜಕುಮಾರ ಮತ್ತು ಯುಎಇ ಸೇನಾಪಡೆ ಉಪಮುಖ್ಯಸ್ಥರಾದ ಶೇಖ್ ಮೊಹಮ್ದದ್ ಬಿನ್ ಜಯೇದ್ ಅಲ್ ನಹ್ನಾನ್ ಮಾತುಕತೆ ನಡೆಸಿದರು ಎರಡೂ ದೇಶಗಳ ನಾಗರಿಕರ ಒತಾಸಕ್ತಿ ರಕ್ಷಣೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕುರಿತು ಇಬ್ಬರು ನಾಯಕರು ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು

ಈ ಪ್ರದೇಶದಲ್ಲಿ ಭಯೋತ್ವಾದಕರು ಅಡಗಿದ್ದಾರೆಂಬ ಮಾಹಿತಿ ಮೇರೆಗೆ ಸೇನಾಪಡೆಗಳು ಇಂದು ಬೆಳಗ್ಗೆ ಕಾರ್ಯಾಚರಣೆ ನಡೆಸಿದಾಗ ಭಯೋತ್ವಾದಕರು ಸೇನಾ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿದರು

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕ ದಿಲ್ಭಾಗ್ ಸಿಂಗ್ ಶೋಧ ಕಾರ್ಯಾಚರಣೆ ಪೂರ್ಣಗೊಂಡಿದೆ

ಆಫ್ರಾನಿಸ್ತಾನ ಗಡಿಗೆ ಹೊಂದಿಕೊಂಡಿರುವ ತನ್ನ ಪ್ರದೇಶದೊಳಗಿನ ಭಯೋತ್ವಾದಕರ ಸುರಕ್ಷಿತ ತಾಣಗಳನ್ನು ನಾಶಪಡಿಸುವ ಕುರಿತಂತೆ ಪಾಕಿಸ್ತಾನಕ್ಕೆ ಅಮೆರಿಕ ಹೊಸ ಸೂಚನೆ ನೀಡಿದೆ ತಾಲೀಬಾನ್ ಉಗ್ರ ಸಂಘಟನೆಯ ಸುರಕ್ಷಿತ ತಾಣಗಳು ಹಾಗೂ ಹಕ್ಕಾನಿ ಮತ್ತಿತರ ಭಯೋತ್ಪಾದಕರ ನೆಲೆಗಳನ್ನು ಪಾಕಿಸ್ತಾನ ದ್ವಂಸಗೊಳಿಸುವ ಅಗತ್ಖವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ತಿಳಿಸಿದ್ದಾರೆ

ಈ ಮಧ್ಯೆ ಆಫ್ರಾನಿಸ್ತಾನದಲ್ಲಿ ಧೀರ್ಘಕಾಲದ ನಂತರ ಚುನಾವಣೆಗಳು ನಡೆಯುತ್ತಿರುವುದನ್ನು ಅಮೆರಿಕ ಸ್ವಾಗತಿಸಿದೆ

ದುಬೈನ ಅಂತಾರಾಷ್ಷೀಯ ಸಮಾವೇಶ ಹಾಗೂ ಪ್ರದರ್ಶನ ಕೇಂದ್ರದ ಭಾರತೀಯ ವೇದಿಕೆಯಲ್ಲಿ ಈ ಪ್ರದರ್ಶನವನ್ನು ಭಾರತೀಯ ರಾಜತಾಂತ್ರಿಕ ಕಚೇರಿಯ ಆರ್ಥಿಕ ವ್ಯವಹಾರಗಳ ಅಧಿಕಾರಿ ರಾಹುಲ್ ಶ್ರೀ ವಾತ್ಸವ ಉದ್ವಾಟಿಸಿದರು ಮೂರು ದಿನಗಳ ಈ ಪ್ರದರ್ಶನ ಈ ಭಾಗದಲ್ಲಿ ವಿಶ್ವದ ಗಮನ ಸೆಳೆಯುವ ಪ್ರಮುಖ ಸುಸ್ತಿರ ಮೇಳವಾಗಿದೆ

ಭಾರತೀಯ ವಾಣಿಜ್ಯ ಒಕ್ಕೂಟದ ನೆರವಿನೊಂದಿಗೆ ದುವೈನಲ್ಲಿರುವ ಭಾರತೀಯ ಮಹಾ ರಾಜತಾಂತ್ರಿಕ ಕಜೇರಿ ಹಾಗೂ ಭಾರತದ ವಾಣಿಜ್ಯ ಹಾಗೂ ಕ್ಲೆಗಾರಿಕೆಗಳ ಸಚಿವಾಲಯ ಈ ಎಕ್ಸ್ಪೋವನ್ನು ಆಯೋಜಿಸಿದೆ ಸ್ವಚ್ನ ನೀರು ವಿದ್ಯುತ್ ಹಾಗೂ ವಸತಿಯನ್ನು ಸಕಲರೂ ಪಡೆಯುವ ನಿಟ್ಲನಲ್ಲಿ ಸುಕ್ತರ ಅಭಿವೃದ್ದಿಯ ದೃಷ್ಷಿಕೋನ ಹೊಂದಿರುವ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಮುಖ ಆಶಯದ ಹಿನೈಲೆಯಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದೆ

ಮಹರ್ಷಿ ವಾಲೀಕಿರವರ ಉದಾತ್ನ ಚಿಂತನೆಗಳನ್ನು ಹಾಗೂ ಅವರು ಪ್ರತಿಪಾದಿಸಿದ ಸೌಹಾರ್ದತೆ

ತೆರಿಗೆ ದರಗಳನ್ನು ಇಳಿಕೆ ಮಾಡಲು ಕೇಂದ್ರ ಸರ್ಕಾರ ಬದ್ದವಾಗಿದ್ದು ಪ್ರಸಕ್ತ ಅವಧಿಯಂತೆ ಮುಂದಿನ ದಿನಗಳಲ್ಲೂ ತೆರಿಗೆದಾರರ ಸಂಖ್ಯೆ ಏರಿಕೆಯಾದರೆ ಖಂಡಿತ ದರಗಳು ಇಳಿಕೆಯಾಗಲಿವೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ತಿಳಿಸಿದೆ ಆಕಾಶವಾಣಿಯೊಂದಿಗೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಸಿಬಿಡಿಟಿ ಅಧ್ಯಕ್ಷ ಸುತೀಲ್ ಚಂದ್ರ ತೆರಿಗೆದಾರರಿಗೆ ಸೌಲಭ್ಷ ಕಲ್ಲಿಸುವುದು ಸರ್ಕಾರದ ಪ್ರಮುಖ ಆದ್ವತೆಯಾಗಿದ್ದು

ಇದರಿಂದ ದ್ಲಿತೀಯ ಮತ್ತು ತೃತೀಯ ಹಂತದ ನಗರಗಳಲ್ಲೂ ತೆರಿಗೆದಾರರ ಸಂಖ್ಯೆ ಏರಿಕೆಗೆ ನೆರವಾಗಲಿದೆ ಎಂದರು

ಭಾರತ ತಂಡ ಇದುವರೆಗೆ ಕ್ರೀಡಾಕೂಟದಲ್ಲಿ ಮೂರು ಗೆಲುವು ಹಾಗೂ ಒಂದು ಡ್ರಾ ಸಾಧನೆ ಮಾಡಿದೆ